ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆ ತೆಲುಗುದೇಶಂ ವರಿಷ್ಠ ಚಂದ್ರಬಾಬು ನಾಯ್ತು ಜೆಡಿಎಸ್ ವರಿಷ್ಠ ಎಚ್

ಈ ಸಂದರ್ಭದಲ್ಲಿ ಈ ನಿರ್ಧಾರದ ಕುರಿತು ಪಲವು ಅಭಿಪ್ರಾಯಗಳು ವ್ಯಕ್ತವಾಗಿವೆ ವಿಧ್ಯುಕ್ತವಾಗಿ ದೇಶದ ಆರ್ಥಿಕ ದರದ ಬೆಳವಣಿಗೆಗೆ ದೊಡ್ಡ ಮೊತ್ತದ ನೋಟು ಅಪಮೌಲ್ಯೀಕರಣ ಮಾಡಿರುವುದೇ ಪ್ರಮುಖ ಕಾರಣವಾಗಿದೆ ಎಂದು ಪಣಕಾಸು ಸಚಿವ ಅರುಣ್ ಜೇಟ್ಲಿ ಪ್ರತಿಪಾದಿಸಿದ್ದಾರೆ ಎಲ್ಲಾ ವರ್ಗದ ಜನರ ಪಾಲ್ಗೊಳ್ಳುವಿಕೆಯಿಂದಾಗಿ ಆರ್ಥಿಕ ಬೆಳವಣಿಗೆ ಶ್ವಿರತೆಯತ್ತ ಸಾಗಿದೆ ಎಂದು ಅವರು ಫೇಸ್ಬುಕ್ ಮೋಸ್ಟನಲ್ಲಿ ತಿಳಿಸಿದ್ದಾರೆ

ಇದರಿಂದ ಆರ್ಥಿಕ ಸುಧಾರಣಾ ಕ್ರಮಗಳು ಜಾರಿಗೆ ಬಂದವು ಎಂದು ಅವರು ಹೇಳಿದ್ದಾರೆ

ನೋಟು ಅಮಾನ್ಯದಿಂದಾಗಿ ಎಲ್ಲ ವರ್ಗದವರು ತೊಂದರೆ ಅನುಭವಿಸಿದರು ಎಂದು ಮಾಜಿ ಪ್ರಧಾನಿ ಡಾ ಮನಮೋಹನ್ ಸಿಂಗ್ ಮನಃ ಹೇಳಿದ್ದಾರೆ ಸಣ್ಣ ಅತಿಸಣ್ಣ ಉದ್ದಿಮೆದಾರರು ನೋಟು ಅಮಾನ್ನದ ತೊಂದರೆಯಿಂದ ಹೊರಬರಲು ಇನ್ನೂ ಸಾಧ್ಯವಾಗಿಲ್ಲ ದೇಶದಲ್ಲಿ ಉದ್ಯೋಗ ಸೃಷ್ಟಿಗೂ ಇದರಿಂದ ತೊಡಕಾಗಿದೆ ನಿರುದ್ದೋಗ ಹೆಚ್ಚಲು ಕಾರಣವಾಗಿದೆ ಎಂದು ಡಾ ಮನಮೋಹನ್ಸಿಂಗ್ ಟೀಕಿಸಿದ್ದಾರೆ ಮುಂಬರುವ ಲೋಕಸಭಾ ಚುನಾವಣೆ ತಯಾರಿ ಕುರಿತು ಚರ್ಚಿಸಲು ಆಂಧಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ದು ಇಂದು ಬೆಂಗಳೂರಿಗೆ ಆಗಮಿಸಿದ್ದಾರೆ ಜೆಡಿಎಸ್ ವರಿಷ್ಠ ಎಚ್

ದೇವೇಗೌಡ ಸೇರಿದಂತೆ ಪಕ್ಷದ ಹಿರಿಯ ಮುಖಂಡರೊಂದಿಗೆ ಅವರು ಸಮಾಲೋಚನೆ ನಡೆಸಿದರು ನಂತರ ಸುದ್ದಿಗಾರರರೊಂದಿಗೆ ಮಾತನಾಡಿದ ಚಂದ್ರಬಾಬುನಾಯ್ದು ವಿಪಕ್ಷಗಳಿಗೆ ಕಿರುಕುಳ ನೀಡಲು ಆಡಳಿತ ಎನ್ಡಿಎ ಸಾಂಸ್ವಿಕ ಬಲ ದುರುಪಯೋಗಪಡಿಸಿಕೊಳ್ಳುತ್ತಿದೆ ಎಂದು ಆರೋಪಿಸಿದರು ಆರ್ಬಿಐ ಸಿಬಿಐ ನಂತಹ ಸಂಸ್ಥೆಗಳಿಗೆ ಎನ್ಡಿಎ ಆಡಳಿತದಲ್ಲಿ ಅಪಾಯವಿದ್ದು ಅವು ಸಮರ್ಥವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ ಎಂದು ಅವರು ದೂರಿದರು ನೋಟು ಅಮಾನ್ನ ಮೊದಲಾದ ಕ್ರಮಗಳಿಂದ ದೇಶದ ಆರ್ಥಿಕತೆಗೆ ಪೆಟ್ಟು ಬಿದ್ದಿದೆ ಎಂದು ಸಪ ಅವರು ಹೇಳಿದರು ಭಾರತ ಹಾಗೂ ದೇಶದ ಪ್ರಜಾಸತ್ತೆಯನ್ನು ನಾವೀಗ ಉಳಿಸಬೇಕಾಗಿದೆ ಎಂದಿರುವ ಚಂದ್ರಬಾಬು ನಾಯ್ತು ಕಾಂಗ್ರೆಸ್ ಸಾಕಷ್ಟು ಶಕ್ತಿ ಹೊಂದಿದ್ದು ಈಗಲೂ ಮುಂಚೂಣಿ ಪಕ್ಷವಾಗಿದೆ ಎಂದ ಅವರು ಕುಮಾರಸ್ವಾಮಿ ಮತ್ತು ಮಮತಾ ಬ್ದಾನರ್ಜಿ ಬರುವ ಜನವರಿ ತಿಂಗಳಲ್ಲಿ ಬೃಹತ್ ರ್ಕಾಲಿಗಳನ್ನು ಆಯೋಜಿಸಲಿದ್ದಾರೆ ಎಂದು ತಿಳಿಸಿದರು ನಂತರ ಮಾತನಾಡಿದ ಮಾಜಿ ಪ್ರಧಾನಿ ಎಚ್

ದೇವೇಗೌಡ ಎನ್ಡಿಎ ಸರ್ಕಾರದ ಆಡಳಿತ ಸಂವಿಧಾನವನ್ನು ಅಸ್ಥಿರಗೊಳಿಸುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗೆಸ್ ಪಕ್ಷ ಎನ್ಡಿಎ ಸರ್ಕಾರವನ್ನು ಸ್ಥಾನಪಲ್ಲಟಗೊಳಿಸಬೇಕು ಈ ನಿಟ್ಟನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಜವಾಬ್ದಾರಿ ಇದ್ದು ಅದು ಇನ್ನೂ ಶಕ್ತಿಯುತವಾಗಿದೆ ಎಂದರು

ಯಡಿಯೂರಪ್ಪ ಮಂಗಳೂರಿನಲ್ಲಿಂದು ಹೇಳಿದ್ದಾರೆ ಇತ್ತೀಚೆಗೆ ನಡೆದ ಉಪಚುನಾವಣೆಯಲ್ಲಿ ಬಿಜೆಪಿಗೆ ಸ್ವಲ್ಪ ಹಿನ್ನಡೆ ಯಾಗಿದೆ ಕಾಂಗ್ರೆಸ್ ಪಾಗೂ ಜೆಡಿಎಸ್ ಪಕ್ಷಗಳು ಪಣ ಪಾಗೂ ಅಧಿಕಾರದ ಬಲದಿಂದ ಉಪಚುನಾವಣೆಯಲ್ಲಿ ಗೆಲುವು ಸಾಧಿಸಿವೆ ಎಂದು ಆರೋಪಿಸಿದರು ಶಬರಿಮಲೆ ದೇವಸ್ಥಾನಕ್ಕೆ ಎಲ್ಲ ವಯೋಮಾನದ ಮಹಿಳೆಯರ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಜನರ ಭಾವನೆಗಳಿಗೆ ಬೆಲೆ ನೀಡುತ್ತಿಲ್ಲ ಎಂದು ಅವರು ಟೀಕಿಸಿದ್ದಾರೆ ಕೇರಳ ಬಿಜೆಪಿ ವತಿಯಿಂದ ಕಾಸರಗೋಡಿನ ಮಧೂರು ದೇವಸ್ಥಾನದಿಂದ ಪಮ್ಮಿಕೊಂಡಿರುವ ಶಬರಿಮಲೆ ಸಂರಕ್ಷಣಾ ಯಾತ್ರೆಗೆ ಯಡಿಯೂರಪ್ಪ ಚಾಲನೆ ನೀಡಿದರು ಸುಪ್ರೀಂಕೋರ್ಟ್ ತೀರ್ಪಿನ ನೆಪವೊಡ್ಡಿ ದೇವಳದ ಭಕ್ತರ ಭಾವನೆಗಳಿಗೆ ಧಕ್ತೆ ಉಂಟು ಮಾಡುವುದು ಸರಿಯಲ್ಲ ಶಬರಿಮಲೆ ದೇವಸ್ಥಾನದ ಪಾವಿತ್ರ ್ಯ ಉಳಿಸಿಕೊಳ್ಳಲು ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದರು ಇದೇ ಶನಿವಾರ ಜೆಡಿಎಸ್ ಕಾಂಗ್ರೆಸ್ ಸಮಿಶ್ರ ಸರ್ಕಾರ ಟಿಪ್ಪು ಜಯಂತಿ ಆಚರಿಸುತ್ತಿರುವುದನ್ನು ವಿರೋಧಿಸಿ ನಾಳೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಾಗುವುದು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಟಿಮ್ನ ಜಯಂತಿ ಆಚರಣೆ ಜನರ ಭಾವನೆಗಳಿಗೆ ವಿರುದ್ದವಾದದ್ದು ಜನತೆಯ ಹಿತದೃಷ್ಷಿಯಿಂದ ಸರ್ಕಾರ ಈ ಆಚರಣೆಯನ್ನು ನಿಲ್ಲಿಸಬೇಕು ಎಂದು ಹೇಳಿದರು

ಐ ಶ್ರೀವಿದ್ಯಾ ತಿಳಿಸಿದ್ದಾರೆ ಸರ್ಕಾರಿ ಕಾರ್ಯಕ್ರಮ ಮತ್ತು ಪೂರ್ವ ನಿಯೋಜಿತ ಖಾಸಗಿ ಸಮಾರಂಭಗಳನ್ನು ಹೊರತುಪಡಿಸಿ ಉಳಿದಂತೆ ಯಾವುದೇ ಸಭೆ ಸಮಾರಂಭ ಮತ್ತು ಮೆರವಣಿಗೆ ನಡೆಸಲು ಅವಕಾಶ ಇರುವುದಿಲ್ಲ ಪ್ರತಿಭಟನೆ ಜಾಥಾ ಧರಣಿ ಮುಷ್ಕರ ರಸ್ತೆ ತಡೆ ನಡೆಸುವಂತಿಲ್ಲ ಎಂದು ಅವರು ತಿಳಿಸಿದ್ದಾರೆ

ಟಿಪ್ಪು ಜಯಂತಿಯ ಅಂಗವಾಗಿ ನಡೆದ ಹಿಂದೂಪರ ಸಂಘಟನೆಗಳ ಮುಖಂಡರ ಶಾಂತಿ ಸಭೆಯಲ್ಲಿ ಅವರು ಮಾತನಾಡಿದರು

ಕಾರ್ತಿಕ ಮಾಸದ ಮೊದಲ ದಿನವಾದ ಇಂದು ಬಲಿಪಾಡ್ಕಮಿ ಆಚರಿಸಲಾಗುತ್ತಿದೆ ಅಸುರನಾದರೂ ಉದಾರಿ ಎಂದು ಹೆಸರುವಾಸಿಯಾಗಿದ್ದ ಬಲಿಚರ್ಕವರ್ತಿಯ ದಾನಗುಣವನ್ನು ಸ್ಥರಿಸಲಾಗುತ್ತಿದೆ ವಿಷ್ಣುವಿನ ಅವತಾರವಾದ ವಾಮನನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಬಲಿಚಕ್ರವರ್ತಿ ತನ್ನನ್ನೇ ತಾನೂ ಸಮರ್ಟಿಸಿಕೊಂಡ ಎಂಬ ಮರಾಣ ಕಥೆ ಇದೆ ಬಲಿಪಾಡ್ಕಮಿಯಂದು ಸಗಣಿಯಲ್ಲಿ ಕೋಟೆ ಕಟ್ಟಿ ರಾಗಿ ತೆನೆ ಇಟ್ಟು ಬಲೀಂದ್ರನ ಮೂಜೆ ಮಾಡುವ ಸಂಪ್ರದಾಯ ಕೆಲವೆಡ ಇದೆ ಮನೆ ಮನೆಗಳಲ್ಲಿ ಆಕಾಶ ಬುಟ್ಟಿ ಕಟ್ಟಿ ಹಣತೆ ಪಚ್ಚುವುದು ಪಟಾಕಿ ಸಿಡಿಸುವುದು ಪಬ್ಬದ ಆಚರಣೆಯ ಭಾಗವಾಗಿದೆ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 ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯುತ್ತಿವೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸೇರಿದಂತೆ ಹಲವೆಡೆ ಶ್ರದ್ಧಾ ಭಕ್ತಿಯಿಂದ ದೀಪಾವಳಿಯ ನೋಮು ಆಚರಣೆ ನಡೆದಿದೆ ರಾಜ್ಯದ ಗಡಿ ಜಿಲ್ಲೆ ಚಾಮರಾಜನಗರದ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ದೀಪಾವಳಿ ಜಾತ್ರೆ ವಿಜೃಂಭಣೆಯಿಂದ ನಡೆಯಿತು

ಆಮೆರಿಕ ದುಬೈ ಸೇರಿದಂತೆ ವಿದೇಶಗಳಲ್ಲಿಯೂ ಬೆಳಕಿನ ಹಬ್ಬವನ್ನು ಆಚರಿಸುತ್ತಿರುವ ಬಗ್ಗೆ ವರದಿಯಾಗಿದೆ ಆಕ್ರಮ ಪಣ ವರ್ಗಾವಣೆ ಪ್ರಕರಣದಲ್ಲಿ ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿ ಅವರ ಬಳ್ಳಾರಿ ನಿವಾಸ ಪಾಗೂ ಬೆಂಗಳೂರಿನ ಪಾರಿಜಾತ ಅಪಾರ್ಟ್ಮೆಂಟ್ಗಳಲ್ಲಿ ಸಿಸಿಐ ಮೊಲೀಸರಿಂದ ದಾಖಲೆ ಪರಿಶೀಲನೆ ಕಾರ್ಯ ಮುಂದುವರಿದಿದೆ ಎಂದು ವರದಿಯಾಗಿದೆ

ರೆಡ್ಡಿ ನಿವಾಸದಲ್ಲಿ ಅವರ ಮಾವ ಪರಮೇಶ್ವರ ರೆಡ್ಡಿ ಮಾತ್ರ ಇದ್ದರು ನಂತರ ಶಾಸಕ ಶ್ರೀರಾಮುಲು ಮತ್ತು ರಾಯದುರ್ಗಂನ ಮಾಜಿ ಶಾಸಕ ರಾಮಚಂದ್ರ ರೆಡ್ಡಿ ಆಗಮಿಸಿದರು

ಈ ಮಧ್ಯೆ ಜನಾರ್ದನ್ ರೆಡ್ಡಿ ಆಪ್ತ ಅಲಿಖಾನ್ಗೆ ಮಧ್ಯಂತರ ಜಾಮೀನು ದೊರೆತಿದೆ

ಧಾರವಾಡದಲ್ಲಿ ಮತದಾರರ ಪಟ್ಟ ಕುರಿತು ಸಲಹೆ ಸೂಚನೆ ಆಕ್ಷೇಪಣೆಗಳಿದ್ದಲ್ಲಿ ಮೊನ್ನುರಾಜ್ ಅವರು ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸುವರು ಎಂದು ಧಾರವಾಡ ಹೆಚ್ಚುವರಿ ಜಿಲ್ಲಾಧಿಕಾರಿ ಇಬ್ರಾಹಿಂ ಮೈಗೂರ ತಿಳಿಸಿದ್ದಾರೆ ಮೂಲ ಕಲಾವಿದರು ಸಮಾಜದ ಮುಖ್ಯವಾಹಿನಿಗೆ ಬರುವಂತಾಗಲು ನಾಡಿದ್ದು ಶನಿವಾರದಂದು ಮಹದೇಶ್ವರ ಹಾಗೂ ಮಂಟೇಸ್ವಾಮಿ ಕಾಮ್ಯಗಳ ಆಹೋರಾತ್ರಿ ಕಥಾ ಗಾಯನವನ್ನು ಮೈಸೂರಿನಲ್ಲಿ ಆಯೋಜಿಸಲಾಗಿದೆ ಕನ್ನಡ ಮತ್ತು ಸಂಸ್ಟತಿ ಇಲಾಖೆಯ ಜಂಟಿ ನಿರ್ದೇಶಕ ಮಲ್ಲಿಕಾರ್ಜುನ ಇಂದು ಕಥಾ ಗಾಯನ ಪೋಸ್ವರ್ ಬಿಡುಗಡೆ ಮಾಡಿದರು